ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗಾಯ್ ಮತ್ತು ನ್ಯಾಯಮೂರ್ತಿ ಎಸ್

ಫ಼ಿಪ್ಕಾರ್ಟ್ ಅಮೆಜಾನ್ ಮೊದಲಾದ ಇ ಕಾಮರ್ಸ್ ಜಾಲತಾಣಗಳು ಈ ಪಟಾಕಿ ಮಾರಾಟ ಮಾಡದಂತೆ ನ್ನಾಯಾಲಯ ಸೂಚಿಸಿದೆ ಶಬ್ದದ ಮಿತಿಯೊಳಗಿನ ಪಟಾಕಿಗಳ ಮಾರಟಕ್ಕೆ ಮಾತ್ರ ಅವಕಾಶವಿದೆ ಎಂದೂ ನ್ನಾಯಾಲಯ ತಿಳಿಸಿದೆ ದೀಪಾವಳಿ ಮತ್ತು ಇತರ ಪಬ್ಬಗಳ ಸಂದರ್ಭದಲ್ಲಿ ಸಾಮೂಹಿಕ ಪಟಾಕಿ ಕಾರ್ಯಕ್ರಮಗಳನ್ನು ಪ್ರೋತ್ಲಾಹಿಸುವಂತೆ ಸರ್ಕಾರಕ್ಕೆ ತಿಳಿಸಿದೆ ವಾಯುಮಾಲಿನ್ನ ನಿಯಂತ್ರಣಕ್ಕೆ ಪಟಾಕಿಗಳ ತಯಾರಿಕೆ ಮತ್ತು ಮಾರಾಟ ನಿಷೇಧಿಸುವಂತೆ ಕೋರಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ನಡೆಸಿದ ನ್ಹಾಯಾಲಯ ಈ ತೀರ್ಮ ನೀಡಿದೆ

ಗೃಹ ಸಚಿವರು ದಕ್ಷಿಣ ಕಾಶ್ಮೀರದಲ್ಲಿ ನಾಗರಿಕರ ಹತ್ಯೆ ಪ್ರಕರಣದಿಂದ ಉದ್ದವಿಸಿರುವ ಪರಿಸ್ಥಿತಿ ಪರಾಮರ್ಶೆ ನಡೆಸಿದ್ದಾರೆ ಜಮ್ನು ಕಾಶ್ಮೀರದಲ್ಲಿ ಇತ್ತೀಚೆಗೆ ನಡೆದ ಸ್ವೀಯ ಸಂಸ್ಥೆ ಚುನಾವಣೆ ಹಾಗೂ ಪತ್ತೆ ಪ್ರಕರಣದ ನಂತರ ರಾಜ್ಯದ ಪರಿಸ್ಹಿತಿ ಕುರಿತು ಪರಾಮರ್ಶೆ ನಡೆಸುತ್ತಿದ್ದಾರೆ ಸರ್ಕಾರದ ವಿವಿಧ ಅಭಿವ್ಯದ್ಲಿ ಕಾರ್ಯಕ್ರಮಗಳ ಅನುಷ್ಲಾನದ ಸ್ತಿತಿಗತಿ ಕುರಿತಂತೆಯೂ ಅವರು ಪರಾಮರ್ಶೆ ನಡೆಸಲಿದ್ದಾರೆ ಭಾರತ ಮತ್ತು ನೆರೆ ರಾಷ್ಟಗಳ ವಿರುದ್ದ ಭಯೋತ್ಪಾದನೆ ಮತ್ತು ಉಗ್ರ ಚಟುವಟಕೆಗಳಗೆ ಬೆಂಬಲ ಮತ್ತು ವೈಭವೀಕರಣ ನಿಲ್ಲಿಸುವಂತೆ ಪಾಕಿಸ್ತಾನ ಸರ್ಕಾರಕ್ಕೆ ಭಾರತ ಹೇಳಿದೆ ಕಾಶ್ಮೀರದ ಪರಿಸ್ಹಿತಿ ಕುರಿತಂತೆ ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಅವರ ಹೇಳಿಕೆಗೆ ಭಾರತ ವಿಷಾದ ವ್ಯಕ್ತಪಡಿಸಿದೆ ಭಾರತದ ಅಂತರಿಕ ವಿಷಯಗಳ ಕುರಿತು ಹೇಳಿಕೆ ನೀಡುವ ಬದಲು ಪಾಕಿಸ್ತಾನದ ನಾಯಕರು ತಮ್ಮ ಆಂತರಿಕ ಸಮಸ್ಥೆಗಳನ್ನು ಬಗೆಹರಿಸಿಕೊಳ್ಳುವತ್ತ ಗಮನಹರಿಸಬೇಕು ಎಂದು ವಿದೇತಾಂಗ ವ್ವವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಹೇಳಿದ್ದಾರೆ ಪಾಕಿಸ್ತಾನ ತನ್ನ ವ್ಯಾಪ್ತಿಯ ಎಲ್ಲ ಪ್ರದೇಶಗಳಲ್ಲಿ ಭಯೋತ್ಪಾದನೆ ಮೂಲಸೌಕರ್ಯ ಹಾಗೂ ಬೆಂಬಲದ ವಿರುದ್ದ ಕ್ರಮ ಕ್ಟೆಗೊಳ್ಳಬೇಕು ಎಂದು ರವೀಶ್ ಕುಮಾರ್ ಹೇಳಿದ್ಗಾರೆ ಪಂಜಾಬ್ನ ಅಮೃತ್ಸರ ಬಳಿ ದಸರಾ ಉತ್ಸವದ ಸಂದರ್ಭದಲ್ಲಿ ನಡೆದ ರೈಲು ಅವಘಡ ಸಂಬಂಧ ರಾಷ್ಷೀಯ ಮಾನವ ಪಕ್ನುಗಳ ಆಯೋಗ ಎನ್ ಎಚ್ ಆರ್ ಸಿ ಪಂಜಾಬ್ ಸರ್ಕಾರ ಮತ್ತು ರೈಲ್ವೆ ಮಂಡಳಿ ಅಧ್ಯಕ್ಷರಿಗೆ ನೊಟೀಸ್ ಜಾರಿ ಮಾಡಿದೆ

ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಪ್ರದೇಶದ ರಾಷ್ಷೀಯ ಹೆದ್ದಾರಿ ಅಭಿವೃದ್ದಿಗೆ ಒಂದೂವರೆ ಸಾವಿರ ಕೋಟ ರೂಪಾಯಿ ವೆಚ್ಚ ಮಾಡಲಾಗುವುದು ಎಂದು ಸರ್ಕಾರ ಹೇಳಿದೆ ಕೇಂದ್ರಾಡಳಿತ ಪ್ರದೇಶಕ್ಕೆ ಮೂರು ದಿನಗಳ ಪ್ರವಾಸದಲ್ಲಿರುವ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಬಾತೆ ರಾಜ್ಯ ಸಚಿವ ಮನ್ಸುಬ್ ಮಂಡವಿಯಾ ನಿನೈ ಪೋರ್ಟ್ ಭ್ಲೇರ್ನಲ್ಲಿ ಈ ವಿಷಯ ತಿಳಿಸಿದ್ದಾರೆ

ಚೆನ್ನೈನಲ್ಲಿ ರಫ್ತುದಾರರೊಂದಿಗಿನ ಸಂವಾದದ ನಂತರ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಕಾರ್ಮಿಕ ಆಧಾರಿತ ಚರ್ಮೋದ್ಗಮ ಮತ್ತು ಜವಳಿ ವಲಯದ ಸಮಸ್ಥೆಗಳ ಈಡೇರಿಕೆಗೆ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸಿದರು ಯೂರೋಪಿಯನ್ ಒಕ್ಕೊಟದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ ವಾಣಿಜ್ಯ ಕಾರ್ಯದರ್ತಿ ಈ ಒಪ್ಪಂದದಿಂದ ವ್ಯಾಪಾರ ವಹಿವಾಟು ಚುರುಕುಗೊಳ್ಳಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು

ತೆಲಂಗಾಣದಲ್ಲಿ ಕಾನೂನು ಮತ್ತು ಸುವ್ಲವಸ್ಥೆ ಹಾಗೂ ಚುನಾವಣಾ ತಯಾರಿ ಕುರಿತು ಪರಿತೀಲನೆ ನಡೆಸಿದೆ ರಾಜ್ಞ ಚುನಾವಣಾ ಅಧಿಕಾರಿಗಳು ಹಾಗೂ ಮೊಲೀಸ್ ನೋಡೆಲ್ ಅಧಿಕಾರಿಗಳೊಂದಿಗೆ ಚುನಾವಣಾ ಆಯೋಗ ಸಭೆ ನಡೆಸಿದೆ ಚುನಾವಣಾ ತಯಾರಿ ಪರಾಮರ್ಶೆಗಾಗಿ ತೆಲಂಗಾಣಕ್ಕೆ ಆಯೋಗ ಮೂರು ದಿನಗಳ ಭೇಟಿ ನೀಡಿದೆ ಛತ್ತೀಸ್ಗಢದ ಮೊದಲ ಪಂತದ ವಿಧಾನಸಭಾ ಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸಲು ಇಂದು ಕಡೆ ದಿನ ನಾಮಪತ್ರಗಳ ಪರಿಶೀಲನೆ ನಾಳೆ ನಡೆಯಲಿದೆ

ಇಸ್ತಾನ್ಬುಲ್ನಲ್ಲಿರುವ ದೂತಾವಾಸದಲ್ಲಿ ಸೌದಿ ಪತ್ರಕರ್ತ ಜಮಾಲ್ ಖಶೋಗಿ ಅವರ ಹತ್ತೆ ಪ್ರಕರಣದಲ್ಲಿ ಏನೂ ರಹಸ್ಥವಿಲ್ಲ ಎಂದು ಟರ್ಕ ಸ್ಪಷ್ಟಪಡಿಸಿದೆ ರಾಷ್ಲಪತಿ ವಕ್ತಾರ ಇಬ್ರಾಹಿಂ ಕಲಿನ್ ಅಂಕಾರಾದಲ್ಲಿ ನಿನ್ನೆ ಸುದ್ಲಿಗಾರರೊಂದಿಗೆ ಮಾತನಾಡುತ್ತಾ ಮೊದಲಿನಿಂದಲೂ ಅಧ್ಯಕ್ಷ ರೆಸೆಪ್ ತಯ್ಲಪ್ ಎರ್ಡೋಗನ್ ಅವರ ಸಾಲುಗಳು ಸ್ಪಷ್ಷವಾಗಿದೆ ಮತ್ತು ಈ ಪ್ರಕರಣದಲ್ಲಿ ಏನೂ ರಪಸ್ಥವಿಲ್ಲ ಎಂದು ಹೇಳಿದ್ದಾರೆ ಈ ಮಧ್ಯ ಪತ್ರಕರ್ತ ಜಮಾಲ್ ಖಶೋಗಿ ಪತ್ತೆಯಾದ ಮೂರು ದಿನಗಳ ನಂತರ ನಿನ್ನೆ ಇಸ್ತಾನ್ಬುಲ್ನ ಕೆಳಅಂತ್ತುನ ವಾಹನ ನಿಲುಗಡೆ ಪ್ರದೇಶವೊಂದರಲ್ಲಿ ಸೌದಿ ದೂತಾವಾಸಕ್ಕೆ ಸಂಬಂಧಪಟ್ಟ ಕಾರೊಂದು ಪತ್ತೆಯಾಗಿದೆ ಎಂದು ರಾಜ್ಯದಲ್ಲಿ ಆಡಳಿತದಲ್ಲಿರುವ ಅನಡೋಲು ವಾರ್ತಾ ಏಜೆನ್ಸಿಯೊಂದು ತಿಳಿಸಿದೆ ಐಎನ್ಎಫ್ ಒಪ್ಪಂದ ಕುರಿತು ಇತ್ತೀಚಿನ ವಿವಾದಗಳ ಪರಿಹಾರಕ್ಷೆ ಅಮೆರಿಕ ಮತ್ತು ರಷ್ಯಾ ಸಂಧಾನಕ್ಷೆ ಸಮ್ನತಿಸಲಿದೆ ಎಂಬ ಆಶಯವನ್ನು ವಿಶ್ವಸಂಸ್ನೆ ಪ್ರಧಾನ ಕಾರ್ಯದರ್ತಿ ಆಂಟೋನಿಯೋ ಗುಟೆರಸ್ ವ್ಯಕ್ತಪಡಿಸಿದ್ಗಾರೆ

ಎನ್ ಮುಖ್ಯಸ್ಥರ ವಕ್ತಾರ ಫರ್ಡಾನ್ ಹಕ್ ಐಎನ್ಎಫ್ ಒಪ್ಪಂದದ ಕುರಿತು ಅಮೆರಿಕ ಮಾಡಿರುವ ಟೀಕೆ ಸ್ಕೆರ್ಟರಿ ಜನರಲ್ಗೆ ತಿಳಿದಿದೆ ಎಂದು ನಿನ್ನೆ ಹೇಳಿದ್ದಾರೆ ಈ ಎರಡೂ ದೇಶಗಳು ಭಿನ್ನಾಭಿಪ್ರಾಯಗಳನ್ನು ಪರಿಪರಿಸಲು ಸಮರ್ಥವಾಗಿದೆ ಎಂಬ ನಂಬಿಕೆ ಇದೆ ಎಂದು ಹೇಳಿದ್ದಾರೆ ಶನಿವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾಷಿಂಗ್ಟನ್ ಐಎನ್ಎಫ್ ಒಪ್ಪಂದವನ್ನು ಹಿಂತೆಗೆದುಕೊಳ್ಳುತ್ತದೆ ಎಂದು ಹೇಳದ್ದರು ವಿಶ್ವದ ಅತಿ ಉದ್ದ ಸಮುದ್ರ ಸೇತುವೆಯನ್ನು ಚೀನಾ ಅಧ್ಯಕ್ಷ ಕ್ಷಿ ಜಿಂಗ್ ಪಿಂಗ್ ಅಧಿಕೃತವಾಗಿ ಲೋಕಾರ್ಪಣೆ ಮಾಡಿದ್ದಾರೆ ಹಾಂಗ್ ಕಾಂಗ್ ನಿಂದ ಮಾಕೌ ಮತ್ತು ಚೀನಾದ ಮುಖ್ಯ ನಗರ ಜೂಹಾಯ್ಸೆ ಯನ್ನು ಈ ಸೇತುವೆ ಸಂಪರ್ಕಿಸಲಿದೆ

ಜಪಾನ್ನ ಟಕೂಟೊ ಒಟೊಗುರೊ ಎದುರು ಬಜರಂಗ್ ಪೂನಿಯಾ ಸೋಲನುಭವಿಸಿದ್ದಾರೆ

ಈ ಮೂಲಕ ಜಪಾನ್ನ ಅತಿ ಕಿರಿಯ ವಿಶ್ವ ಚಾಂಪಿಯನ್ ಎಂಬ ಹೆಗ್ಗಳಕೆಗೆ ಅವರು ಪಾತ್ರರಾಗಿದ್ದಾರೆ

ಇದು ಪಂದ್ಯದಲ್ಲಿ ಭಾರತದ ಮೂರನೇ ನೇರ ಗೆಲುವಾಗಿದೆ

ಭಾರತದ ಬ್ಯಾಡ್ಸಿಂಟನ್ ತಾರೆಯರಾದ ಕಿಡಂಬ ಶ್ರೀಕಾಂತ್ ಪಿ